ಧಾರವಾಡ ಐಐಟಿ ಮತ್ತು ಐಐಐಟಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಶಂಕುಸ್ವಾಪನೆ ತಮಿಳುನಾಡಿನ ತಿರುಪೂರ್ನಲ್ಲೂ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ವಾಪನೆ ಮತ್ತು ಉದ್ಘಾಟನೆ

ಜಮ್ನು ಕಾಶ್ತೀರದ ಕುಲ್ಗಾಮ್ ಜಿಲ್ಲೆಯ ದೇವಸರ್ ಪ್ರದೇಶದಲ್ಲಿ ಭದ್ರತಾಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಐವರು ಭಯೋತ್ವಾದಕರು ಹತ

ವಸಂತ ಪಂಚಮಿ ಅಂಗವಾಗಿ ಪ್ರಯಾಗ್ ರಾಜ್ನ ಕುಂಭಮೇಳದಲ್ಲಿ ಮೂರನೇ ಹಾಗೂ ಅಂತಿಮ ಶಾಹಿ ಮಣ್ಯಸ್ನಾನದಲ್ಲಿ ಲಕ್ಷಾಂತರ ಭಕ್ತರು ಭಾಗಿ

ಪರಾಭವಗೊಳ್ಳುವುದರೊಂದಿಗೆ ಭಾರತದ ಪುರುಷರು ಮತ್ತು ಮಹಿಳಾ ತಂಡದ ನ್ನೂಜಿಲೆಂಡ್ ಪ್ರವಾಸ ಅಂತ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಒಂದು ದಿನದ ಭೇಟಿಯಲ್ಲಿ ಕರ್ನಾಟಕದ ಹುಬ್ಬಳ್ಳಿ ಆಂಧ್ರ ಪ್ರದೇಶದ ಗುಂಟೂರು ಹಾಗೂ ತಮಿಳುನಾಡಿನ ತಿರುಪೂರ್ನಲ್ಲಿ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿ ಬಳಿಕ ಸಾರ್ವಜನಿಕ ಸಭೆಗಳನ್ನು ಉದೇಶಿಸಿ ಮಾತನಾಡಿದರು ಹುಬ್ಬಳ್ಳಿಯಲ್ಲಿ ಪ್ರಧಾನಮಂತ್ರಿ ಅವರು ಧಾರವಾಡ ಅನಿಲ ವಿತರಣಾ ಯೋಜನೆ ಮಂಗಳೂರು ತುರ್ತು ಅವಕಶ್ಯಕತೆಯ ಪೆಟ್ರೋಲಿಯಂ ಸಂಗ್ರಹ ಸೌಲಭ್ಯಕ್ಷೆ ಚಾಲನೆ ನೀಡಿದರು ಇದೇ ವೇಳೆ ಧಾರವಾಡದ ಐಐಟಿ ಮತ್ತು ಐಐಐಟಿಗಳಿಗೂ ಪ್ರಧಾನಮಂತ್ರಿ ಶಂಕುಸ್ವಾಪನೆ ನೆರವೇರಿಸಿದರು ಇದೀಗ ಕೆ ಎಲ್ ಇ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿರುವ ಬಿಜೆಪಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡುತ್ತಿದ್ದಾರೆ ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಪ್ರಧಾನಮಂತ್ರಿ ಅವರು ಕಳೆದ ನಾಲ್ಡೂವರೆ ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಅನೇಕ ಜನಪರ ಕೃಷಿಪರ ಹಾಗೂ ಕಾರ್ಮಿಕ ಯೋಜನೆಗಳನ್ನು ಪ್ರಸ್ತಾಪಿಸಿದರು ಇತ್ತೀಚೆಗೆ ನಿಧನರಾದ ಸಿದ್ದಗಂಗಾಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಸೇವೆಯನ್ನು ಸ್ಪರಿಸಿ ಶ್ರದ್ದಾಂಜಲಿ ಸಲ್ಲಿಸಿದರು ಹುಬ್ಬಳ್ಳಿ ಧಾರವಾಡದ ಸಾಹಿತ್ಯ ಹಾಗೂ ಸಾಂಸ್ಟತಿಕ ಶ್ರೀಮಂತಿಕೆಯನ್ನು ಪ್ರಧಾನಮಂತ್ರಿ ಕೊಂಡಾಡಿದರು

ಸದಾನಂದ ಗೌಡ ಅನಂತಕುಮಾರ್ ಹೆಗಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ರಾಜ್ಯ ಕಂದಾಯ ಸಚಿವ ಆರ್

ದೇಶಪಾಂಡೆ ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ಸಂಸದ ಪ್ರಹ್ಲಾದ್ ಜೋಶಿ ಇನ್ನೋಸಿಸ್ ಪ್ರತಿಷ್ಲಾನದ ಸುಧಾಮೂರ್ತಿ ಸೇರಿದಂತೆ ಅನೇಕ ಗಣ್ಣರು ಹಾಜರಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ತಿರುಪೂರ್ನಲ್ಲಿ ಇಂದು ಮಧ್ಯಾಹ್ನ ವಿಡಿಯೋ ಕಾನ್ಫರೆನ್ಲಿಂಗ್ ಮೂಲಕ ಅನೇಕ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ವಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು

ಚೆನೈ ಮತ್ತು ತಿರುಚ್ಚಿ ವಿಮಾನ ನಿಲ್ದಾಣಗಳ ಟರ್ಮಿನಲ್ಗಳ ವಿಸ್ತರಣಾ ಕಾಮಗಾರಿಗಳ ಆಧುನೀಕರಣಕ್ಕೂ ಪ್ರಧಾನಿ ಚಾಲನೆ ನೀಡಿದರು ಇವಲ್ಲದೇ ಬಿಪಿಸಿಎಲ್ನ ಎನ್ನೋರ್ ಕರಾವಳಿ ಟರ್ಮಿನಲ್ ಮತ್ತು ಚೆನ್ನೈ ಬಂದರು ಮತ್ತು ಉತ್ತರ ಚೆನ್ನೈನ ಮನಾಲಿ ನಡುವಿನ ಕಚ್ಛಾ ತೈಲ ಪೈಪ್ಲೈನ್ ಅನ್ನು ಪ್ರಧಾನಿ ಉದ್ಘಾಟಿಸಿದರು ಬಳಿಕ ತಿರುಪೂರ್ನಲ್ಲಿ ಬಿಜೆಪಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಮೋದಿ ಅವರು ತಮಿಳುನಾಡಿನಲ್ಲಿ ಆರಂಭಿಸಲಾಗಿರುವ ರಕ್ಷಣಾ ಕಾರಿಡಾರ್ ಮಹತ್ವದ ಯೋಜನೆಯಾಗಿದೆ ಈ ಯೋಜನೆಯಿಂದ ಯುವಕರಿಗೆ ಉದ್ಯೋಗಾವಕಾಶ ಹಾಗೂ ಕೈಗಾರಿಕೆಗಳಿಗೆ ಹೂಡಿಕೆ ಮಾಡುವ ಅವಕಾಶ ದೊರೆಯಲಿದೆ ಎಂದರು ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರಾವಧಿಯಲ್ಲಿ ದೇಶದ ಭದ್ರತೆಯನ್ನು ನಿರ್ಲಕ್ಷಿಸಿತ್ತು ಎಂದು ಆಪಾದಿಸಿದ ಪ್ರಧಾನಿಯವರು ಕಾಂಗ್ರೆಸ್ ಆಡಳಿತದಲ್ಲಿ ರಕ್ಷಣಾ ವಲಯದಲ್ಲಿ ಅನೇಕ ಹಗರಣಗಳು ನಡೆದಿದವು ಎಂದು ಆರೋಪಿಸಿದರು

ಸವಾಯ್ ಮಾಧೋಮರ್ ಬಳಿ ಪ್ರತಿಭಟನಾಕಾರರು ರೈಲು ಪಳಿ ಮೇಲೆ ಧರಣಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ದೆಹಲಿ ಮುಂಬೈ ರೈಲು ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ

ನಂತರ ಅವರು ಅಲ್ಲಿಯ ಶಾಲಾ ಮಕ್ಕಳಿಗೆ ಇದರ ದ್ಯೋತಕವಾಗಿ ಊಟ ಬಡಿಸಲಿದ್ದಾರೆ ತದನಂತರ ಅವರು ಅಲ್ಲಿ ಸಾರ್ವಜನಿಕ ರ್ನಾಲಿಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಅಧಿಕೃತ ಪ್ರಕಟಣೆಯ ಪ್ರಕಾರ ಈ ಭೇಟಿಯ ವೇಳೆ ಪ್ರಧಾನಿಯವರು ಇಸ್ಥಾನ್ನ ಆಚಾರ್ಯರಾದ ಶ್ರಿಲಾ ಪ್ರಭುಪಾದ್ ಅವರ ವಿಗ್ರಹಕ್ಕೆ ಮಷ್ಪನಮನ ಸಲ್ಲಿಸಲಿದ್ದಾರೆ ಮೇಘಾಲಯದ ಶಿಲ್ಲಾಂಗ್ನ ಸಿಬಿಐ ಕಚೇರಿಯಲ್ಲಿ ಕೊಲ್ಲತ್ತಾ ಮೊಲೀಸ್ ಆಯುಕ್ತ ರಾಜೀವ್ಕುಮಾರ್ ವಿಚಾರಣೆ ಇಂದು ಬೆಳಗ್ಗೆಯಿಂದ ಮರು ಆರಂಭಗೊಂಡಿದೆ

ಶಾರದಾ ಚಿಟ್ಫಂಡ್ ಹಗರಣ ಕುರಿತಂತೆ ಎಸ್ ಪಿ ಗಳಾದ ಜಗರೂಪ್ ಸಿಂಹ ಪಿ

ಕಲ್ಯಾಣ್ ಪಾರ್ಥ ಮುಖರ್ಜಿ ಹಾಗೂ ಡಿ ಎಸ್

ಬರ್ದನ್ ಅವರನ್ನೊಳಗೊಂಡ ಸಿಬಿಐ ತಂಡ ಕೋಲ್ತತಾ ಮೊಲೀಸ್ ಆಯುಕ್ತರನ್ನು ವಿಚಾರಣೆ ನಡೆಸುತ್ತಿದೆ ಈ ಮಧ್ಯೆ ಹಗರಣದ ಮತ್ತೊಬ್ಬ ಆರೋಪಿಯಾದ ಮಾಜಿ ರಾಜ್ಯಸಭಾ ಸದಸ್ಯ ಹಾಗೂ ತ್ಯಣಮೂಲ ಕಾಂಗ್ರೆಸ್ ಮುಖಂಡ ಕುನಾಲ್ ಘೋಷ್ ಸಹ ವಿಚಾರಣೆಗೆ ಸಿಬಿಐ ಕಚೇರಿಯಲ್ಲಿ ಹಾಜರಾದರು ರಾಜೀವ್ಕುಮಾರ್ ಮತ್ತು ಕುನಾಲ್ ಅವರನ್ನು ಒಂದೇ ಕೊಠಡಿಯಲ್ಲಿ ಒಟ್ಟಿಗೆ ವಿಚಾರಣೆ ನಡೆಸುವ ಸಾಧ್ಯತೆಯಿದೆ ಎಂದು ತಿಳಿದುಬಂದಿದೆ ರಫೇಲ್ ಯುದ್ದ ವಿಮಾನ ಖರೀದಿ ವಿಷಯ ಕುರಿತು ಕಾಂಗ್ರೆಸ್ ವಿರುದ್ದ ವಾಗ್ದಾಳಿ ನಡೆಸಿರುವ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅವರು ಈ ಒಪ್ಪಂದದಿಂದ ಭಾರತೀಯ ವಾಯುಪಡೆಯ ಹೋರಾಟ ಸಾಮರ್ಥ್ಯ ಬಲಗೊಳ್ಳುವುದಷ್ಟೆ ಅಲ್ಲದೆ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಉಳಿತಾಯ ಮಾಡಿದೆ ಎಂದಿದ್ದಾರೆ ಒಪ್ಪಂದದ ಕುರಿತಂತೆ ಸುಳ್ಳು ಆಪಾದನೆಗಳು ದೂರವಾದ ನಂತರ ಸುಳ್ಳು ಆಪಾದನೆಗಳನ್ನು ಸರಿದೂಗಿಸಿಕೊಳ್ಳಲು ಅಪೂರ್ಣ ದಾಖಲೆಯನ್ನು ಒದಗಿಸಲಾಗಿದೆ ಎಂದು ಅವರು ಫೇಸ್ಬುಕ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಒಪ್ಪಂದ ಕುರಿತಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ತಮ್ಮ ಎರಡು ಭಾಷಣಗಳಲ್ಲಿ ಮಾಡಿರುವ ವಿಶ್ಲೇಷಣೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ದ ವೈಯಕ್ತಿಕ ದ್ವೇಷ ಹೇಗೆ ಸಾಧಿಸುತ್ತಿದ್ದಾರೆಂಬುದು ಸ್ಪಷ್ಟವಾಗುತ್ತದೆ ಅನುತ್ತೀರ್ಣ ವಿದ್ಯಾರ್ಥಿಯೊಬ್ಬ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯನ್ನು ಟೀಕಿಸುವ ಹಾಗೆ ರಾಹುಲ್ ಗಾಂಧಿ ಟೀಕೆಗಳನ್ನು ಮಾಡುತ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಭಾರತದ ಸಂಸತ್ ಗೌರವಕ್ಕೂ ಹಾನಿ ಮಾಡಿದ್ದಾರೆ ಎಂದು ಅರುಣ್ ಜೇಟ್ಲಿ ಹೇಳಿದ್ದಾರೆ ಜಮ್ಲು ಕಾಶ್ವೀರದ ಕುಲ್ಗಾಮ್ ಜಿಲ್ಲೆಯ ಕೆಲ್ಲಂ ದೇವ್ಸರ್ ಪ್ರದೇಶದಲ್ಲಿ ಭದ್ರತಾ ಪಡೆ ಹಾಗೂ ಭಯೋತ್ವಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಐವರು ಭಯೋತ್ವಾದಕರು ಹತರಾಗಿದ್ದಾರೆ ಆ ಪ್ರದೇಶದಲ್ಲಿ ಭಯೋತ್ಪಾದಕರು ಇದ್ದಾರೆಂಬ ಖಚಿತ ಮಾಹಿತಿಯನ್ನು ಆಧರಿಸಿ ಜಂಟಿ ಭದ್ರತಾ ಪಡೆಗಳು ಶೋಧ ಕಾರ್ಯ ಮುಂದುವರೆಸಿದಾಗ ಗುಂಡಿನ ಚಕಮಕಿ ಆರಂಭಗೊಂಡಿದೆ ಶಂಕಿತ ಪ್ರದೇಶದಲ್ಲಿ ಭದ್ರತಾಪಡೆಗಳು ಶೋಧ ಕಾರ್ಯ ನಡೆಸುತ್ತಿದ್ದಾಗ ಅವಿತು ಕುಳಿತಿದ್ದ ಉಗ್ರರು ಭದ್ರತಾ ಪಡೆಯ ಮೇಲೆ ನಿರಂತರ ಗುಂಡಿನ ದಾಳಿ ನಡೆಸಲು ಆರಂಭಿಸಿದರು ಎಂದು ಸೇನಾಮೂಲಗಳು ತಿಳಿಸಿವೆ ವಸಂತ ಪಂಚಮಿಯನ್ನು ಇಂದು ಧಾರ್ಮಿಕ ಶ್ರದ್ಲಾಭಕ್ತಿಯಿಂದ ಆಚರಿಸಲಾಗುತ್ತಿದೆ

ಬಿಳಿ ಮತ್ತು ಹಳದಿ ಹೂಗಳಿಂದ ಸರಸ್ನತಿ ದೇವಿಯನ್ನು ಪೂಜಿಸುತ್ತಾರೆ

ದೇಶದ ನಾನಾ ಭಾಗಗಳಿಂದ ಆಗಮಿಸಿರುವ ಸಾಧು ಸಂತರು ಮತ್ತು ಅಪಾರ ಭಕ್ತರು ಮಣ್ಯಸ್ನಾನ ಕೈಗೊಳ್ಳಲಿದ್ದಾರೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾಗಿರುವ ಪ್ರಯಾಗ್ ರಾಜ್ ಭಾರತೀಯರ ಪವಿತ್ರ ತಾಣವಾಗಿದೆ ಇಂದಿನ ವಸಂತ ಪಂಚಮಿಯ ಪ್ರಯುಕ್ತ ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನರಿಗೆ ಶುಭ ಕೋರಿದ್ದಾರೆ ಪಶ್ಚಿಮ ಬಂಗಾಳದಲ್ಲೂ ಧಾರ್ಮಿಕ ಶ್ರದ್ದಾಭಕ್ತಿಯಿಂದ ಸರಸ್ವತಿಯ ಪೂಜೆಯನ್ನು ಆಚರಿಸಲಾಗುತ್ತಿದೆ ವಿದ್ಯಾ ದೇವತೆ ಸರಸ್ವತಿ ವಿಗ್ರಹವನ್ನು ಮನೆಗಳು ಹಾಗೂ ಶೈಕ್ಷಣಿಕ ಸಂಸ್ವೆಗಳಲ್ಲಿ ಸ್ವಾಪಿಸಿ ಮೂಜೆ ಸಲ್ಲಿಸಲಾಗುತ್ತಿದೆ ಶಾಲಾ ಕಾಲೇಜುಗಳನ್ನು ಸುಂದರವಾಗಿ ಅಲಂಕರಿಸಲಾಗಿದೆ ಕೊಲ್ಲತ್ತ ಸೇರಿದಂತೆ ವಿವಿಧ ಭಾಗಗಳಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ